ಪೇಟೆ ಹುಣಸೂರು ಹಾಗೂ ಬೆಂಗಳೂರಿನ ಕೆ ಆರ್ ಪುರ ಯಶವಂತಪುರ ಮಹಾಲಕ್ಷ್ಮಿ ಲೇಔಟ್ ಮತ್ತು ಶಿವಾಜಿನಗರ ಸೇರಿವೆ ಎಂದು ಅವರು ಹೇಳಿದರು ಯಲ್ಲಾಪುರ ಕ್ಷೇತ್ರ ಒಳಪಡುವ ಉತ್ತರ ಕನ್ನಡ ಜಲ್ಲೆಯಾದ್ಧಂತ ಹಿರೇಕೆರೂರು ರಾಣೆಬೆನ್ನೂರು ಕ್ಷೇತ್ರಗಳು ಒಳಪಡುವ ಹಾವೇರಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಒಳಪಡುವ ಚಿಕ್ಕಬಳ್ಳಾಪುರ ಜಿಲ್ಲೆ ಹೊಸಕೋಟೆ ಕ್ಷೇತ್ರ ಒಳಪಡುವ ಬೆಂಗಳೂರು ಗ್ರಾಮಾಂತರ ಹಾಗೂ ಕೆ ಆರ್ ಪೇಟೆ ಕ್ಷೇತ್ರ ಒಳಪಡುವ ಮಂಡ್ಕ ಜಿಲ್ಲೆಯಾದ್ದಂತ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ ಎಂದು ಅವರು ತಿಳಿಸಿದರು

ಆರ್ ಪುರ ಯಶವಂತಪುರ ಮಹಾಲಕ್ಷ್ಮೀ ಲೇಬಿಟ್ ಶಿವಾಜಿನಗರ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮಾತ್ರ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ ಎಂದು ಅವರು ಹೇಳಿದರು

ಮತದಾನಕ್ಕೆ ಎಲ್ಲಾ ಅಗತ್ಯ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು ಅನರ್ಹಗೊಂಡ ಶಾಸಕರ ಅರ್ಜೆ ವಿಚಾರಣೆ ಸುಪ್ರೀಂಕೋರ್ಟ್ ಮುಂದಿದ್ದು ಬರುವ ಬುಧವಾರ ತೀರ್ಮ ನಿರೀಕ್ಷಿಸಲಾಗಿದೆ ಚುನಾವಣಾ ಆಯೋಗ ತನ್ನ ಕಾರ್ಯಕ್ರಮದಂತೆ ಚುನಾವಣಾ ಪ್ರಕ್ರಿಯೆ ಪ್ರಕಟಿಸಿದೆ ಎಂದು ಸಂಜೀವ್ ಕುಮಾರ್ ಹೇಳಿದರು ಈ ಮಧ್ಯೆ ಬೆಂಗಳೂರಿನ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆರಂಭ ಹಿನ್ನೆಲೆಯಲ್ಲಿ

ರಾಯಚೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವಿಶೇಷ ಅನುದಾನವನ್ನು ಚಿತ್ರದುರ್ಗದಿಂದ ಕಲಬುರಗಿವರೆಗಿನ ಉತ್ತರ ಕರ್ನಾಟಕ ಭಾಗದ ವಸತಿ ನಿಲಯಗಳಗೆ ವೆಚ್ಚ ಮಾಡಲಾಗುವುದು ಎಂದು ಹೇಳಿದರು

ಗಂಗಾಕಲ್ಯಾಣ ಯೋಜನೆ ಜಾರಿ ಹಾಗೂ ಭೂಮಿ ನೀಡುವ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಅವರು ಹೇಳಿದರು

ತಂಬಾಕು ಉತ್ಪನ್ನಕ್ಕೆ ನ್ಯಾಯಯುತ ಬೆಲೆಗೆ ಒತ್ತಾಯಿಸಿ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿಂದು ತಂಬಾಕು ಬೆಳೆಗಾರರು ಪರಾಜು ಮಾರುಕಟ್ಟೆಯಲ್ಲಿ ಪಠಾತ್ ಪ್ರತಿಭಟನೆ ನಡೆಸಿದರು

ಬೆಳೆಗಾರರು ಸಂಕಷ್ಷ ಎದುರಿಸುತ್ತಿದ್ದು ಈ ಕೂಡಲೇ ಬೆಲೆ ಪರಿಷ್ಠರಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ತಂಬಾಕು ಬೆಲೆ ಪರಿಷ್ಠರಣೆ ಆಗುವವರೆಗೂ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಬೆಳೆಗಾರರು ತಿಳಿಸಿದರು ಪ್ರತಿಭಟನಾಕಾರರ ಅಹವಾಲು ಆಲಿಸಲು ತಂಬಾಕು ಮಂಡಳಿಯ ಯಾವೊಬ್ಬ ಸದಸ್ಯರೂ ಬಾರದ ಹಿನ್ನೆಲೆಯಲ್ಲಿ ಹರಾಜು ಕೇಂದ್ರದಲ್ಲಿನ ಮಂಡಳಿ ಕಚೇರಿಗೆ ಬೀಗ ಹಾಕಿದರು ಪಿರಿಯಾಪಟ್ಟಣ ತಂಬಾಕು ಹರಾಜು ಮಾರುಕಟ್ಟೆ ರಾಜ್ಯದಲ್ಲೇ ದೊಡ್ಡ ತಂಬಾಕು ಮಾರುಕಟ್ಟೆಯಾಗಿದೆ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನ್ನ ದಿನವಾದ ಇಂದು ದೇಶಾದ್ಯಂತ ಮುಸ್ಲಿಂ ಬಾಂಧವರು ಶ್ರದ್ದಾ ಭಕ್ತಿಯಿಂದ ಈದ್ ಮಿಲಾದ್ ಉನ್ ನಬಿ ಆಚರಿಸುತ್ತಿದ್ದಾರೆ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಈದ್ ಮಿಲಾದ್ ಅಂಗವಾಗಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಹನಾಯ್ಡ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭಾಶೆಯ ಕೋರಿದ್ದಾರೆ ರಾಜ್ಯದಲ್ಲೂ ಈದ್ ಮಿಲಾದ್ ಅನ್ನು ತ್ರದ್ದಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಬೆಂಗಳೂರು ಗ್ರಾಮಾಂತರ ಜಲ್ಲೆಯಲ್ಲಿ ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡರು ಚಿಕ್ಕಬಳ್ಳಾಪುರ ಜಲ್ಲೆಯಾದ್ಯಂತ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಮುಸ್ಲಿಂ ಬಾಂಧವರು ಹಲವೆಡೆ ಮೆರವಣಿಗೆ ನಡೆಸಿದರು ಕೊಪ್ಪಳ ಜಿಲ್ಲೆಯಲ್ಲೂ ಸಂಭ್ರಮ ಸಡಗರದಿಂದ ಈದ್ ಮಿಲಾದ್ ಆಚರಿಸಲಾಯಿತು ಹೆರಿಗೆ ಸಂದರ್ಭದಲ್ಲಿ ತಾಯಿ ಮತ್ತು ಶಿಶುವಿನ ಮರಣ ಪ್ರಮಾಣ ಕಡಿಮೆಗೊಳಿಸುವಲ್ಲಿ ಕರ್ನಾಟಕ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ತಾಯಿ ಮತ್ತು ಶಿಶು ಮರಣ ಪ್ರಮಾಣ ಇಳಿಕೆ ಕುರಿತು ತಾಯಿ ಆರೋಗ್ಯ ಕುಟುಂಬ ಕಲ್ಯಾಣ ಮತ್ತು ಆಶಾ ಕಾರ್ಯಕ್ರಮದ ಉಪನಿರ್ದೇಶಕ ಡಾ

ರಾಜ್ಕುಮಾರ್ ಆಕಾಶವಾಣಿಗೆ ಮಾಹಿತಿ ನೀಡಿದರು

ಅನರ್ಹಗೊಂಡ ಶಾಸಕ ಡಾ

ಶಿವಶಂಕರ ರೆಡ್ಡಿ ವಿರುದ್ದ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಗೌರಿಬಿದನೂರು ತಾಲೂಕಿನ ಮಂಚೇನಹಳ್ಳಿ ಹೋಬಳಿಯನ್ನು ರಾಜ್ಯ ಸರ್ಕಾರ ಇತ್ತೀಚೆಗೆ ಹೊಸ ತಾಲೂಕಾಗಿ ಫೋಷಣೆ ಮಾಡಿ ಹಲವು ಗ್ರಾಮ ಪಂಚಾಯತ್ಗಳನ್ನು ಇದರಲ್ಲಿ ಸೇರ್ಪಡೆಗೊಳಿಸಿತ್ತು ಈ ಕುರಿತು ಡಾ

ಸುಧಾಕರ್ ಪ್ರಕ್ರಿಯೆಗೆ ಶಾಸಕ ಶಿವಶಂಕರರೆಡ್ಡಿ ನೀಡಿದ ಹೇಳಿಕೆ ಪ್ರತ್ನಿಸಿ ಅನರ್ಹಗೊಂಡ ಶಾಸಕರ ಬೆಂಬಲಿಗರೊಬ್ಲರು ನ್ನಾಯಾಲಯದ ಮೊರೆ ಹೋಗಿದ್ದರು

ಕೋಲಾರದಲ್ಲಿ ನಂದವರಿಕ ಟ್ರಸ್ಟ್ ನಿರ್ಮಿಸಿರುವ ಸಮುದಾಯ ಭವನವನ್ನು ಶಾಸಕ ಕೆ

ರಮೇಶ್ಕುಮಾರ್ ಇಂದು ಉದ್ಘಾಟಿಸಿದರು

ಮಾಜ ಮುಖ್ಯಮಂತ್ರಿ ದಿವಂಗತ ಜೆ

ಪಟೇಲ್ ಅವರ ಪತ್ನಿ ಸರ್ವಮಂಗಳ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ನಿಧನ ಹೊಂದಿದರು

ಮುನ್ನೂಚನೆಯಂತೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಗುಡುಗುಸಹಿತ ಮಳೆ ಬೀಳಲಿದೆ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆಯಲಿದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಕೆಲವೊಮ್ಮೆ ಮಳೆ ನಿರೀಕ್ಷಿತ